ಜಪಾನ್ನ ಜೊಂಗ್ಡಾರಿಯಲ್ಲಿ ಪ್ರಬಲ ಚಂಡಮಾರುತ ಜನರ ಸ್ಲಳಾಂತರಕ್ಕೆ ಆದೇಶ ಪ್ರಕಟ

ರಷ್ಣಾ ಓಪನ್ ಬ್ವಾಡ್ಲಿಂಟನ್ ಟೂರ್ನಿ ಮರುಷರ ಸಿಂಗಲ್ಸ್ ಫೈನಲ್ನಲ್ಲಿ ಭಾರತದ ಸೌರಭ್ ವರ್ಮಾ ಅವರಿಗೆ ಜಪಾನಿನ ಕೋಕಿ ವಟಾನಬೆ ವಿರುದ್ದ ಜಯ

ಸಮತೋಲನವನ್ನು ಕಾಪಾಡಲು ಪ್ರಕೃತಿಯನ್ನು ಸಂರಕ್ಷಿಸಿ ಪ್ರೀತಿಸುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಥಾಯ್ಲೆಂಡ್ನ ನೀರು ತುಂಬಿದ ಗುಹೆಯಲ್ಲಿ ಸಿಕ್ಕಿ ಬಿದ್ದಿದ್ದ

ಇಡೀ ವಿಶ್ವ ಮಕ್ಕಳನ್ನು ರಕ್ಷಿಸಲು ಕೈಜೋಡಿಸಿ ಸುರಕ್ಷಿತ ವಾಪಸಾತಿಗೆ ಪ್ರಪಂಚದ ಎಲ್ಲರೂ ಪ್ರಾರ್ಥಿಸಿದ್ದರು ಎಂದು ಹೇಳಿದರು ಕಾಲೇಜಿಗೆ ಸೊಸದಾಗಿ ಸೇರುತ್ತಿರುವ ವಿದ್ಯಾರ್ಥಿಳನ್ನು ಉದ್ದೇಶಿಸಿ ಮಾತನಾಡಿದ ಅವರು ಜೀವನವನ್ನು ಪ್ರೀತಿಸಿ ಶಾಂತವಾಗಿರುವಂತೆ ಕಿವಿ ಮಾತು ಹೇಳಿದ್ದಾರೆ ಮಸ್ತಕಗಳ ಓದು ಮಾತ್ರವಲ್ಲದೇ ಕೌಶಲ್ಯ ಭಾಷೆಗಳು ಮತ್ತು ಸಂಸ್ಕೃತಿಯಲ್ಲಿ ಹೊಸ ವಿಷಯಗಳನ್ನು ಕಲಿಯುವತ್ತ ಗಮನ ಪರಿಸಬೇಕು ಅವಿರತ ಪ್ರಯತ್ನದಿಂದ ಎಂತಹುದೇ ಅಡ್ಡಿ ಆತಂಕ ಎದುರಾದರೂ ಯಶಸ್ಸು ಪಡೆಬಹುದಾಗಿದೆ ಎಂದು ಕಿವಿ ಮಾತು ಪೇಳಿದ ಪ್ರಧಾನಮಂತ್ರಿ ಅವರು ರಾಯ್ಬರೆಲಿಯ ಇಬ್ಬರು ಮಾಹಿತಿ ತಂತ್ರಜ್ಞಾನ ವ್ಯಕ್ತಿಪರರು ಪಳಿಗಳನ್ನು ಇಡಿ ವಿಶ್ವದೊಂದಿಗೆ ಸಂಪರ್ಕಿಸುವ ಆ್ಯಪ್ ಅಭಿವೃದ್ಧಿಪಡಿಸಿರುವುದನ್ನು ಪ್ರಸ್ತಾಪಿಸಿದರು ಮಹಾರಾಷ್ಟದ ಫಂಡರಾಮರ ಯಾತ್ರೆಯ ಬಗ್ಗೆ ಮಾತನಾಡಿದ ನರೇಂದ್ರ ಮೋದಿ ಅವರು ಸಮಾಜಕ್ಕೆ ಜ್ಞಾನೇಶ್ವರ ನಾಮದೇವ ಏಕನಾಥ್ ರಾಮದಾಸ್ ತುಕಾರಾಮ್ ಅವರಂತಪ ಸಂತರ ಬೋಧನೆಗಳು ಇಂದಿಗೂ ಪ್ರಸ್ತುತವಾಗಿವೆ

ಪ್ರೀತಿ ತುಂಬುವ ಸಂತರ ಸಂದೇಶಗಳನ್ನು ಅನುಸರಿಸಬೇಕು ಬರಲಿರುವ ಗಣೇಶ ಉತ್ಸವವನ್ನು ಪರಿಸರ ಸ್ನೇಹಿಯಾಗಿ ಆಚರಿಸಬೇಕು ಎಂದು ಹೇಳಿದರು

ಬಾಲಾಗಂಗಾಧರ್ ತಿಲಕ್ ಮತ್ತು ಚಂದ್ರಶೇಖರ್ ಆಜಾದ್ ಅವರನ್ನು ಸ್ಲರಿಸಿ ಪ್ರಧಾನಮಂತ್ರಿ ಶ್ರದ್ದಾಂಜಲಿ ಸಲ್ಲಿಸಿದರು

ರಾಜ್ಜಪಾಲರಾದ ರಾಮ್ನಾಯಕ್ ಕೇಂದ್ರ ನರಾಭಿವ್ಯದ್ದಿ ಸಚಿವ ಪರ್ದೀಪ್ಸಿಂಗ್ ಮರಿ ಉತ್ತರ ಪ್ರದೇಶ ಮುಖ್ಚಮಂತ್ರಿ ಯೋಗಿ ಆದಿತ್ವನಾಥ್ ಮತ್ತಿತ್ತರರು ಉಪಸ್ವಿತರಿದ್ದರು

ಉತ್ತರಪ್ರದೇಶಕ್ಕೆ ಎರಡು ದಿನಗಳ ಭೇಟಿ ನೀಡಿರುವ ಪ್ರಧಾನಮಂತ್ರಿಯವರು ನಿನ್ನೆ ಮೊದಲ ದಿನ ಲಖನೌದಲ್ಲಿ ನಡೆದ ನಗರ ಪ್ರದೇಶಗಳ ಪರಿವರ್ತನೆ ಕಾರ್ಯಕ್ರಮದ ಸಮಾರೋಪದಲ್ಲಿ ಭಾಗವಹಿಸಿದ್ದರು

ಕಳೆದ ಮೂರುದಿನಗಳಿಂದ ರಾಜ್ಯದ ಅನೇಕ ಕಡೆ ಬಿರುಗಾಳಿ ಸಹಿತ ಮಳೆ ಸುರಿಯುತ್ತಿರುವುದಾಗಿ ನಮ್ಮ ಲಖನೌ ಬಾತ್ನೀದಾರರು ವರದಿ ಮಾಡಿದ್ದಾರೆ

ಹಾನಿಗೊಳಗಾದ ಜಿಲ್ಲೆಗಳಿಗೆ ಭೇಟಿ ನೀಡಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯಗಳನ್ನು ಪರಿಶೀಲಿಸುವಂತೆ ಮುಖ್ಯಮಂತ್ರಿ ಯೋಗಿ ಆದಿತ್ಲನಾಥ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರುಗಳಿಗೆ ಸೂಚಿಸಿದ್ದಾರೆ

ತಗ್ಗು ಪ್ರದೇಶಗಳ ಜನರನ್ನು ಪ್ರವಾಪ ನಿಯಂತ್ರಣ ಅಧಿಕಾರಿಗಳು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿದ್ದಾರೆ

ಇಂದು ವಿಶ್ವ ಪುಲಿ ದಿನ

ಆಡಳಿತಾ ರೂಡ ಕಾಂಬೋಡಿಯ ಪೀಪಲ್ಸ್ ಪಾರ್ಟಿ ಮತ್ತು ಪ್ರಮುಖ ಪ್ರತಿಪಕ್ಷವಾದ ಕಾಂಬೋಡಿಯ ನ್ಯಾಷನಲ್ ರೆಸ್ಟ್ಯೂ ಪಾರ್ಟಿ ನಡುವೆ ಸ್ವರ್ಧೆ ಏರ್ಪಟ್ಟಿದೆ ಇಂಡೋನೇಷ್ಯಾದ ಪ್ರಖ್ಯಾತ ಲೊಂಬೋಕ್ ಪ್ರದೇಶದಲ್ಲಿ ಪ್ರಬಲ ಭೂಕಂಪ ಸಂಭವಿಸಿದೆ

ಪಲವಾರು ಮನೆಗಳಿಗೆ ಪಾನಿಯಾಗಿದ್ದು ಮೃತಪಟ್ಟವರ ಸಂಖ್ಯೆಯು ಹೆಚ್ಚಳವಾಗುವ ಸಾಧ್ಯತೆಯಿರುವುದಾಗಿ ಅಧಿಕಾರಿಗಳು ತಿಳಿಸಿದ್ದಾರೆ ಅಮೆರಿಕದ ಉತ್ತರ ಕ್ಕಾಲಿಫೋರ್ನಿಯಾದಲ್ಲಿ ಉಂಟಾದ ಕಾಳ್ಗಜ್ವಿನಲ್ಲಿ ಇಬ್ಬರು ಮಕ್ಕಳು ಮತ್ತು ಅವರ ಮುತ್ತಜ್ಜಿ ಸೇರಿದಂತೆ ಐದು ಮಂದಿ ಮೃತಪಟ್ಟಿದ್ದಾರೆ

ಸಾವಿರಾರು ಜನರು ತಮ್ಮ ಮನೆಗಳನ್ನು ತೊರೆದಿದ್ಲಾರೆ ಲಾಸ್ ಏಂಜಲೀಸ್ನ ಆಗ್ನೇಯ ಭಾಗದಲ್ಲಿ ಸಂಭವಿಸಿದ ಮತ್ತೊಂದು ಘಟನೆಯಲ್ಲಿ ಅಗ್ನಿ ಅವಘಡವನ್ನು ತಪ್ಪಿಸಲು ಸಹಸ್ರಾರು ಮಂದಿಯನ್ನು ಒತ್ತಾಯಮೂರ್ವಕವಾಗಿ ಸ್ಲಳಾಂತರಿಸಲಾಗಿದೆ ಲಂಡನ್ನಲ್ಲಿ ನಡೆಯುತ್ತಿರುವ ಮಹಿಳೆಯರ ವಿಶ್ವಕವ್ ಹಾಕಿ ಟೂರ್ನಿಯ ಇಂದಿನ ತಮ್ಮ ಕೊನೆಯ ಗುಂಮ ಹಂತದ ಪಂದ್ದದಲ್ಲಿ ಭಾರತ ತಂಡದ ವನಿತೆಯರು ಅಮೆರಿಕ ತಂಡವನ್ನು ಎದುರಿಸಲಿದ್ದಾರೆ

ಮುಂದಿನ ಪಂತಕ್ಕೆ ಅರ್ಪತೆ ಪಡೆಯುವ ಆಸೆ ಜೀವಂತವಾಗಿರಿಸಿಕೊಳ್ಳಲು ಭಾರತ ಈ ಪಂದ್ಕದಲ್ಲಿ ಕನಿಷ್ಠ ಡ್ರಾ ಆದರೂ ಮಾಡಿಕೊಳ್ಳುವುದು ಅಗತ್ಯವಾಗಿದೆ